ಮಹಾರಾಪ್ಷ ವಿಧಾನಸಭೆಯ ಸ್ವೀಕರ್ ಆಗಿ ಕಾಂಗ್ರೆಸ್ ಶಾಸಕ ನಾನಾ ಪಟೋಳೆ ಇಂದು ಅವಿರೋಧವಾಗಿ ಆಯ್ಲೆಯಾಗಿದ್ದಾರೆ ಬಿಜೆಪಿ ಅಭ್ಯರ್ಥಿ ಕಿಶನ್ ಕಟ್ಟೋರೆ ಇದಕ್ಕೂ ಮೊದಲು ನಾಮಪತ್ರವನ್ನು ಹಿಂಪಡೆದ ಬಳಿಕ ಹಂಗಾಮಿ ಸ್ವೀಕರ್ ದಿಲೀಪ್ ವಾಲ್ವೆ ಪಾಟೀಲ್ ಈ ಆಯ್ತೆಯನ್ನು ಪ್ರಕಟಿಸಿದರು ಬಳಕ ಮುಖ್ಯಮಂತ್ರಿ ಉದ್ದವ್ ಠಾಕ್ರೆ ಮಾತನಾಡಿ ನಾನಾ ಪಟೋಳೆ ಅವರು ರೈತ ಕುಟುಂಬದಿಂದ ಬಂದವರಾಗಿದ್ದು ಪ್ರತಿಯೊಬ್ಲರಿಗೆ ನ್ನಾಯ ಒದಗಿಸಿಕೊಡಲಿದ್ದಾರೆ ಎಂಬ ವಿಶ್ಲಾಸ ವ್ಯಕ್ತಪಡಿಸಿದರು ಉದ್ದವ್ ಠಾಕ್ರೆ ನೇತೃತ್ವದ ಮಹಾ ವಿಕಾಸ್ ಅಫಾಡಿ ಸರ್ಕಾರ ನಿನ್ನೆ ವಿಧಾನಸಭೆಯಲ್ಲಿ ಬಹುಮತ ಸಾಬೀತು ಪಡಿಸಿತ್ತು ಮಹಾರಾಪ್ಷ ಬಿಜೆಪಿ ಶಾಸಕಾಂಗ ಪಕ್ಷದ ನಾಯಕ ಹಾಗೂ ಮಾಜಿ ಮುಖ್ಯಮಂತ್ರಿ ದೇವೇಂದ್ರ ಫಡ್ನವೀಸ್ ವಿಧಾನಸಭೆಯ ವಿರೋಧ ಪಕ್ಷದ ನಾಯಕರಾಗಿ ಆಯ್ಕೆಯಾಗಿದ್ದಾರೆ

ವಿಧಾನಸಭೆಯಲ್ಲಿ ಬಿಜೆಪಿ ವಿರೋಧಪಕ್ಷದ ಸ್ಥಾನವನ್ನು ಹೊಂದಿದೆ ಫಡ್ನವೀಸ್ನೂತನ ವಿರೋಧ ಪಕ್ಷದ ನಾಯಕರಾಗಿದ್ಗಾರೆ ಎಂದು ಅವರು ತಿಳಿಸಿದರು ಕಳೆದ ವರ್ಷದ ನವೆಂಬರ್ ತಿಂಗಳಿಗೆ ಹೋಲಿಸಿದರೆ ಪ್ರಸ್ತುತ ವರ್ಷದ ನವೆಂಬರ್ ತಿಂಗಳಲ್ಲಿ ಜಿಎಸ್ಟಿ ಆದಾಯ ಸಂಗ್ರಹ ಗಣನೀಯವಾಗಿ ಏರಿಕೆಯಾಗಿದ್ದು

ನವೆಂಬರ್ನಲ್ಲಿ ಸಲ್ಲಿಸಿದ ಒಟ್ಟು ರಿಟರ್ನ್ಗಳ ಸಂಖ್ಯೆಯೂ ಹೆಚ್ಚಾಗಿದೆ ತೆಲಂಗಾಣದಲ್ಲಿ ಪಶು ವೈದ್ದೆ ಮೇಲೆ ಅತ್ಯಾಚಾರ ಎಸಗಿ ನಂತರ ಕೊಲೆ ಮಾಡಿದ ಪ್ರಕರಣಕ್ಕೆ ಸಂಬಂಧಿಸಿ ಎಫ್ಐಆರ್ ದಾಖಲಿಸಲು ವಿಳಂಬ ಮಾಡಿದ ಆರೋಪದಲ್ಲಿ ಮೂವರು ಪೊಲೀಸರನ್ನು ಅಮಾನತ್ತು ಮಾಡಲಾಗಿದೆ ಪ್ರಕರಣ ತಮ್ನ ವ್ಯಾಪ್ತಿಗೆ ಬರುವುದಿಲ್ಲವೆಂದು ಹೇಳಿ ಮಹಿಳೆ ಕಾಣೆಯಾದ ಬಗ್ಗೆ ಎಫ್ಐಆರ್ ದಾಖಲಿಸದೇ ನಿರಾಕರಿಸಿದ್ಲಾರೆಂಬ ಸಂತ್ರಸ್ತ ಕುಟುಂಬ ಮಾಡಿದ ಆರೋಪದ ಬಗ್ಗೆ ತನಿಖೆ ನಡೆಸಿದ ಬಳಿಕ ಮೊಲೀಸರನ್ನು ಅಮಾನತ್ತು ಮಾಡಲಾಗಿದೆ ಎಂದು ಸ್ನೆಬರಾಬಾದ್ ಮೊಲೀಸ್ ಆಯುಕ್ತ ವಿ

ಸಜ್ಲನರ್ ಇಂದು ತಿಳಿಸಿದ್ದಾರೆ ವಿಸ್ತ್ತತ ತನಿಖೆ ನಡೆಸಿ ಓರ್ವ ಸಬ್ಇನ್ಸ್ಪೆಕ್ಟರ್ ಮತ್ತು ಇಬ್ಬರು ಕಾನ್ಸ್ಟೇಬಲ್ಗಳನ್ನು ನಿನ್ನೆ ಅಮಾನತ್ತುಗೊಳಿಸಲಾಗಿದೆ ಗಂಭೀರ ಪ್ರಕರಣಗಳಲ್ಲಿ ಮೊಲೀಸ್ ಠಾಣೆಗಳ ವ್ಯಾಪ್ತಿಗಳನ್ನು ಪರಿಗಣಿಸದೇ ಎಫ್ಐಆರ್ ದಾಖಲಿಸುವಂತೆ ಮತ್ತೊಮ್ನೆ ಎಲ್ಲಾ ಮೊಲೀಸ್ ಅಧಿಕಾರಿಗಳಿಗೆ ಸೂಚನೆ ನೀಡಲಾಗುವುದು ಎಂದು ಅವರು ತಿಳಿಸಿದರು ಸರ್ಕಾರಿ ಆಸ್ಪತ್ರೆಯ ಸಹಾಯಕ ಪಶು ವೈದ್ಯೆಯಾಗಿ ಕೆಲಸ ಮಾಡುತ್ತಿದ್ದ ಮಹಿಳೆ ಕಾಣೆಯಾದ ಒಂದು ದಿನದ ಬಳಿಕ ಗುರುವಾರ ಬೆಳಿಗ್ಗೆ ಅವರ ಮ್ಖತ ದೇಹ ಸುಟ್ಲಸ್ತಿತಿಯಲ್ಲಿ ಶಾದ್ ನಗರದಲ್ಲಿ ಕಂಡುಬಂದಿತ್ತು

ಸಂತ್ರಸ್ತ ಕುಟುಂಬಕ್ಕೆ ನ್ಯಾಯ ಒದಗಿಸುವಂತೆ ತೆಲಂಗಾಣ ರಾಜ್ಯದ್ಯಂತ ಭಾರಿ ಪ್ರತಿಭಟನೆಗಳು ನಡೆಯುತ್ತಿವೆ

ಕೇಂದ್ರ ಆರೋಗ್ಲ ಮತ್ತು ಕುಟುಂಬ ಕಲ್ಲಾಣ ಇಲಾಖೆಯ ರಾಜ್ಯ ಸಚಿವರಾದ ಅತ್ವಿನ್ಕುಮಾರ್ ಚೌಬೆ ಶುಕ್ರವಾರ ಲೋಕಸಭೆಗೆ ನೀಡಿದ ಲಿಖಿತ ಉತ್ತರದಲ್ಲಿ ಈ ಮಾಹಿತಿ ನೀಡಿದ್ದಾರೆ

ಮೊದಲ ಹಂತದ ಮತದಾನ ನಿನ್ನೆ ನಡೆದಿದ್ದು

ಜಮ್ಮ ಮತ್ತು ಕಾಶ್ಮೀರದ ಕೇಂದ್ರಾಡಳಿತ ಪ್ರದೇಶದಲ್ಲಿ ವಿಶೇಷ ಮೊಲೀಸ್ ಅಧಿಕಾರಿಗಳ ನೇಮಕಕ್ಕೆ ಅಭ್ಯರ್ಥಿಗಳಿಂದ ಉತ್ತಮ ಪ್ರತಿಕ್ರಿಯೆ ವ್ಯಕ್ತವಾಗಿದೆ

ಈ ಹುದ್ದೆಗಳಿಗೆ ಕಾಶ್ಮೀರ ಕಣಿವೆಯಾದ್ಯಂತ ಈಗಾಗಲೇ ದೈಹಿಕ ಪರೀಕ್ಷೆ ಮುಗಿದಿದ್ದು ನೇಮಕಾತಿಯ ಅಂತಿಮ ಪ್ರಕ್ರಿಯೆ ಪ್ರಗತಿಯಲ್ಲಿದೆ

ಸಾರ್ವಜನಿಕ ವಲಯದ ವ್ಯಾಪಾರ ಸಂಸ್ಥೆ ಎಂ ಎಂ

ಈ ತಿಂಗಳ ಅಂತ್ಲ ಅಥವಾ ಜನವರಿ ಆರಂಭದಲ್ಲಿ ಈರುಳ್ಳ ಆಮದಾಗಲಿದೆ ಈರುಳ್ಳಿ ದರದ ಮೇಲೆ ನಿಗಾ ಇಡುವಂತೆ ಗ್ರಾಹಕ ವ್ಯವಹಾರಗಳ ಸಚಿವಾಲಯ ಎಂ ಎಂ

ಸಿ ಗೆ ಸೂಚಿಸಿದೆ

ದೇಶಾದ್ಯಂತ ಈರುಳ್ಳ ದರ ಸ್ವಿರೀಕರಣಕ್ಕೆ ಸರ್ಕಾರ ಎಲ್ಲಾ ರೀತಿಯ ಪ್ರಯತ್ನ ನಡೆಸುತ್ತಿದೆ ಎಂದು ಗ್ರಾಪಕ ವ್ಲವಹಾರಗಳು ಆಹಾರ ಮತ್ತು ನಾಗರಿಕ ಸರಬರಾಜು ಖಾತೆ ಸಚಿವ ರಾಮ್ ವಿಲಾಸ್ ಪಾಸ್ನಾನ್ ತಿಳಿಸಿದ್ದಾರೆ ದಕ್ಷಿಣ ಇರಾಕ್ನ ನಜಾಫ್ ಪಟ್ಟಣದ ಪ್ರಾರ್ಥನಾ ಮಂದಿರ ಪ್ರವೇಶ ದ್ವಾರಕ್ಕೆ ಪ್ರತಿಭಟನಾಕಾರರು ಬೆಂಕಿ ಪಚ್ಚಿದ್ದು ಈ ವೇಳೆ ಅವರನ್ನು ಚದುರಿಸಲು ಭದ್ರತಾಪಡೆ ಅಶುವಾಯು ಸಿಡಿಸಿದೆ ಪ್ರಧಾನಿ ಅದೆಲ್ ಅಬ್ಬುಲ್ ಮೆಹದಿ ಸಂಸತ್ತಿಗೆ ಸಲ್ಲಿಸಿದ್ದ ರಾಜೀನಾಮೆಯನ್ನು ಇರಾಕಿ ಸಂಸದರ ಅನುಮೋದಿಸಿದ್ದಾರೆ

ಹಾಂಕಾಂಗ್ನಲ್ಲಿ ಪ್ರಜಾಪ್ರಭುತ್ವ ಪರ ಅಭ್ಯರ್ಥಿಗಳು ಸ್ವಳೀಯ ಚುನಾವಣೆಯಲ್ಲಿ ಭರ್ಜರಿ ಗೆಲುವು ಸಾಧಿಸಿದ ಒಂದು ವಾರದ ನಂತರ ಸಾವಿರಾರು ಪ್ರತಿಭಟನಾಕಾರರು ಬೀದಿಗಿಳಿದಿದ್ದು ಪೊಲೀಸರು ಇಂದು ಅಶ್ರುವಾಯು ಮತ್ತು ಪೆಪ್ಪರ್ ಸ್ವೇಗಳನ್ನು ಸಿಡಿಸಿದರು ಹಾಂಗ್ಕಾಂಗ್ನಲ್ಲಿ ಸರ್ಕಾರದ ವಿರುದ್ದದ ಜನರ ಪ್ರತಿಭಟನೆಯನ್ನು ಹತ್ತಿಕ್ಕಲು ಮೊಲೀಸರು ಹೆಚ್ಚುವರಿ ಸೇನಾ ಪಡೆಯನ್ನು ಬಳಸಿರುವ ಆರೋಪ ಕುರಿತಂತೆ ತನಿಖೆ ನಡೆಸಲು ವಿಶ್ವ ಸಂಸ್ಥೆಯ ಮಾನವ ಹಕ್ಕುಗಳ ಹೈಕಮಿಷನರ್ ಮಿಚ್ಚೆಲ್ಲೆ ಬಜೆಲೆಟ್ ಸೂಚಿಸಿದ್ದಾರೆ ಆದರೆ ದೇಶದ ಅಂತರಿಕ ವಿಚಾರಗಳಲ್ಲಿ ಹಸ್ತಕ್ಷೇಪ ಮಾಡುವುದು ಸೂಕ್ತವಲ್ಲ ಎಂದು ಮಿಚ್ಚೆಲ್ಲೆ ಅವರ ಕ್ರಮಕ್ಕೆ ಚೀನಾ ಆಕ್ವೇಪ ವ್ಯಕ್ತಪಡಿಸಿದೆ

ಪ್ರಸ್ತುತ ಸಂವಿಧಾನದ ಪ್ರಕಾರ ಬಿಸಿಸಿಐನಲ್ಲಿ ಅಥವಾ ರಾಜ್ಯ ಸಂಸ್ಥೆಯಲ್ಲಿ ಎರಡು ಮೂರು ವರ್ಷಗಳ ಅವಧಿಗೆ ಸೇವೆ ಸಲ್ಲಿಸಿದ ಪದಾಧಿಕಾರಿ ಕಡ್ಡಾಯವಾಗಿ ಮೂರು ವರ್ಷಗಳವರೆಗೆ ಸಂಸ್ಥೆಯಿಂದ ಹೊರಗಿರಬೇಕಾಗುತ್ತದೆ

ಭಾರತದ ಮಹಿಳೆಯರ ತಂಡ ಮಂಗಳವಾರ ನೇಪಾಳ ತಂಡವನ್ನು ಫೈನಲ್ನಲ್ಲಿ ಎದುರಿಸಲಿದೆ